ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭಾರಿ ಮಳೆ ಗದಗದಲ್ಲಿ ವ್ಯಾಪಕ ಬೆಳೆ ಹಾನಿ

ಎನ್

ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ವಿಜ್ವಾನ ಹಾಗೂ ಸಮಾಜವಿಜ್ವಾನ ವಿಭಾಗದ ಕಟ್ಷಡ ಉದ್ವಾಟಿಸಿ ಮಾತನಾಡಿದ ಅವರು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಾಮೂಹಿಕವಾಗಿ ಸಮುದಾಯಕ್ಕೆ ಶಿಕ್ಷಣಿನೀಡುವ ದೇಶದ ಮಾದರಿಯ ಹಾಗೂ ಮೊದಲ ಏಕ್ಕೆಕ ವೇದಿಕೆ ಇದಾಗಲಿದೆ ಎಂದರು ತಂತ್ರಜ್ವಾನ ವಿಜ್ವಾನ ಹಾಗೂ ಸ್ವಳೀಯ ಸಂಪನ್ನೂಲವನ್ನು ಸದ್ದಳಕೆ ಮಾಡಿಕೊಂಡು ಯುವಜನರ ಸಬಲೀಕರಣಕ್ಕೂ ಮಹತ್ವದ ಯೋಜನೆಯೊಂದನ್ನು ಸರ್ಕಾರ ರೂಪಿಸಿದೆ ಅದರ ಅನುಷ್ಠಾನಕ್ಕೆ ಈಗಾಗಲೇ ಪೂರ್ವಸಿದ್ದತೆ ನಡೆಯುತ್ತಿದ್ದು ಶೀಘದಲ್ಲಿ ಇದು ಸಾಕಾರಗೊಳ್ಳಲಿದೆ ಎಂದರು ಅಂಕ ಆಧಾರಿತ ಶಿಕ್ಷಣ ವ್ಯವಸ್ಥೆ ಮುಂದಿನ ಎರಡೂವರೆ ವರ್ಷಗಳಲ್ಲಿ ಅಂತ್ಯಗೊಳ್ಳಲಿದೆ

ಇದರಿಂದ ದೇಶದ ದೆಳವಣಿಗೆಯ ಗತಿ ಸಂಪೂರ್ಣ ಬದಲಾಗಲಿದೆ ಎಂದು ಡಾ

ಎನ್ ಅಶ್ವತ್ದ್ ನಾರಾಯಣ ಆಶಯ ವ್ಯಕ್ತಪಡಿಸಿದರು ರಾಜ್ಞದ ಹಲವೆಡೆ ವಸತಿ ಯೋಜನೆಗಳಲ್ಲಿ ಅನರ್ಹರಿಗೆ ಅನುದಾನ ಬಿಡುಗಡೆ ಮಾಡಿರುವ ಕುರಿತು ದೂರುಗಳು ಬರುತ್ತಿದ್ದು ಇಂತಹ ಆಕ್ರಮಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುಧಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗ ರಾಯಚೂರು ಜಿಲ್ಲೆ ಸೇರಿದಂತೆ ಪಲವಡೆ ಅನರ್ಹರಿಗೆ ಅನುದಾನ ಮಂಜೂರಾಗಿದೆ ಇದನ್ನು ಪತ್ತೆಹಚ್ಯದ್ದು ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು

ಕೋವಿಡ್ ಸಂಕಷ್ನ ಪರಿಸ್ತಿತಿಯಲ್ಲೂ ಮುಖ್ಯಮಂತ್ರಿ ಬಿ ಎಸ್

ಸರ್ಕಾರ ಹಣ ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ತಿಳಿಸಿದರು

ಸೋಮಣ್ಣ ಹೇಳದರು ರಾಜ್ಯದಲ್ಲಿ ಮಾದಕ ವಸ್ತುಗಳ ಆಕ್ರಮ ಮಾರಾಟ ಸೇವನೆಯಂತಹ ಪ್ರಕರಣಗಳ ವಿರುದ್ಧ ಕಾರ್ಯಾಚರಣೆಯನ್ನು ಇನ್ನಷ್ಟು ತೀವ್ರಗೊಳಿಸಲಾಗಿದ್ದು ಮುಂದಿನ ವಾರದ ವೇಳೆಗೆ ಇದು ಮಹತ್ವದ ಘಟ್ಷ ತಲುಪಲಿದೆ ಎಂದು ಗ್ವಪಸಚಿವ ಬಸವರಾಜ ಬೊಮ್ನಾಯಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಗಡಿ ರಾಜ್ಯಗಳಿಂದ ಬರುವ ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಈ ವಾರ ಇನ್ನಷ್ಟು ಬಿಗಿ ಕ್ರಮ ತೆಗೆದುಕೊಳ್ಳಲಾಗಿದೆ ಅವ್ವವಹಾರದ ಬಗ್ಗೆ ಪೊಲೀಸರು ವ್ಯಾಪಕ ಮತ್ತು ಸಂಘಟಿತ ತನಿಖೆ ನಡೆಸುತ್ತಿದ್ದಾರೆ ಎಂದರು ಡ್ರಗ್ಲ್ ಬಗ್ಗೆ ಪ್ರತಿಯೊಬ್ಬರೂ ಜಾಗೃತರಾಗಬೇಕು

ಹೀಗಾಗಿ ಯಾವುದೇ ಹೇಳಿಕೆ ಮಾಹಿತಿ ಬಂದರೂ ಅದನ್ನು ಗಂಭೀರವಾಗಿ ಪರಿಗಣಿಸಲು ಪೋಲಿಸರಿಗೆ ಸೂಚಿಸಲಾಗಿದೆ ಮಾಹಿತಿ ಯಾವುದೇ ರೂಪದಲ್ಲಿ ಬಂದರೂ ಆಳವಾದ ತನಿಖೆ ನಡೆಸುವಂತೆ ಆದೇತಿಸಲಾಗಿದೆ ಎಂದು ಗ್ಲಹ ಸಚಿವರು ತಿಳಿಸಿದರು

ಆದರೆ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ತ ವ್ಯವಸ್ಥೆ ಮೇಲೆ ನಂಬಿಕೆಯೇ ಇಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನ ಗಾಂಧಿಭವನದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್

ವಿಧಾನಪರಿಷತ್ತಿನ ಪ್ರತಿಪಕ್ಷದ ನಾಯಕ ಎಸ್

ಪಾಟೀಲ್ ಮಾತನಾಡಿ ಭೂ ತಿದ್ದುಪಡಿ ಕಾಯ್ದೆ ಅವೈಜ್ಞಾನಿಕವಾಗಿದೆ ಇದರ ವಿರುದ್ದ ಹೋರಾಟ ಅನಿವಾರ್ಯವಾಗಿದ್ದು ಸದನದ ಒಳೆಗೆ ಮತ್ತು ಹೊರಗೆ ಹೋರಾಟ ನಡೆಸಲಾಗುವುದು ಎಂದರು ರೈತ ಮುಖಂಡ ಪ್ರಕಾಶ್ ಕಮ್ನರಡಿ ಮಾತನಾಡಿ ಭೂ ಸ್ವಾಧೀನ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಜಾರಿಯಾಗಿರುವುದರಿಂದ ಕೃಷಿ ಕ್ಷೇತಕ್ಷೆ ನಪ್ಪವಾಗಿದೆ ಇಂತಹ ವಿವಾದಾತ್ಪಕ ಕಾಯ್ದೆಗಳನ್ನು ಸರ್ಕಾರ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭವಾಗಲಿದೆ

ಪ್ರಶ್ನೋತ್ತರ ಕಲಾಪ ಹಾಗೂ ಖಾಸಗಿ ಸದಸ್ಯರ ಮಸೂದೆಗಳನ್ನು ಈ ಬಾರಿಯ ಕಲಾಪ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಲ್ಲ ಈಗಾಗಲೇ ಉಭಯ ಸದನಗಳ ಸಚಿವಾಲಯ ಕಲಾಪದ ವೇಳಾಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಕಲಾಪ ಶನಿವಾರ ಭಾನುವಾರವೂ ಸಪ ಯಾವುದೇ ರಜೆ ಇಲ್ಲದೆ ನಡೆಯಲಿದೆ ಎಲ್ಲ ಸದಸ್ಯರಿಗೂ ಅಧಿವೇಶನಕ್ಕೆ ಹಾಜರಾಗಲು ಅವಕಾಶ ಕಲ್ಪಿಸಲಾಗಿದೆ

ಕೊಪ್ಪಳದಲ್ಲಿ ಅತಿ ಹೆಚ್ಚು ಕೋವಿಡ್ ಮರಣ ಪ್ರಕರಣಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಮರಣ ಪ್ರಮಾಣ ತಗ್ಗಿಸಲು ಹೆಚ್ಚನ ಮುತುವರ್ಜಿ ವಹಿಸಿ ಕಾರ್ಯ ನಿರ್ವಹಿಸುವಂತೆ ಕೃಷಿ ಸಚಿವ ಬಿ

ಪಾಟೀಲ್ ಸಲಹೆ ಮಾಡಿದ್ದಾರೆ ಕೊಪ್ಪಳ ಜಿಲ್ವಾ ಪಂಚಾಯತ್ ಜಿ ಎಚ್ ಪಟೇಲ್ ಸಭಾಂಗಣದಲ್ಲಿನ ಕೆ ಡಿ ಪಿ ಸಭೆಯಲ್ಲಿ ಮಾತನಾಡಿದ ಅವರು ಬೇರ ಜಿಲ್ಲೆಗಳಿಗೆ ಹೋಲಿಸಿದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು

ಕೊಪ್ಪಳ ಜಲ್ಲೆಯಲ್ಲಿ ಕೋವಿಡ್ ಸೋಂಕು ನಿಯಂತ್ರಣ ಕುರಿತು ಅಭಿಯಾನ ತೀವ್ರಗೊಂಡಿದೆ ಕೊರೋನಾ ಮುಕ್ತ ಕೊಪ್ಪಳ ಅಭಿಯಾನಕ್ಕೆ ಗಂಗಾವತಿ ನಗರ ಮತ್ತು ಭಾಗ್ಲನಗರದಲ್ಲಿ ಚಾಲನೆ ನೀಡಲಾಯಿತು

ಎನ್ ರವೀಂದ್ರ ತಿಳಿಸಿದ್ದಾರೆ ಕೊರೋನಾ ಸೋಂಕಿನ ಬಗ್ಗೆ ಭಯ ದೇಡ ಆದರೆ ಮುಂಜಾಗ್ರತೆ ಇರಲಿ ಎಂದು ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಹೇಳಿದ್ದಾರೆ ಸತತ ಎರಡು ಬಾರಿ ಕೋವಿಡ್ ಸೋಂಕು ಪತ್ತೆಯಾಗಿದ್ದರಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ತೆಯಲ್ಲಿ ಚಿಕಿತ್ತೆ ಪಡೆದು ಗುಣಮುಖರಾಗಿ ಇಂದು ಮಧ್ಯಾಪ್ನ ಯಾದಗಿರಿಗೆ ಆಗಮಿಸಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕೋವಿಡ್ ಸೋಂಕಿನಿಂದಾಗಿ ಕಳೆದ ಒಂದು ತಿಂಗಳನಿಂದ ಚಿಕಿತ್ಸೆ ಪಡೆದಿದ್ದಾಗಿ ಅವರು ತಿಳಿಸಿದ್ದಾರೆ

ರುಕ್ಷಿಣಿ ಅವರು ಪಿ ಎಸ್

ಎರಡು ಮಕ್ಕಳ ತಾಯಿಯಾದ ಇವರು ಕಳೆದ ಬಾರಿ ನಡೆದ ನೇಮಕಾತಿಯಲ್ಲೂ ಆಯ್ಲೆ ಆಗಿದ್ದರು

ಜೆ ರೂಪಾ ತಿಳಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರಕಾರಗಳ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಗೆ ಅನುಗುಣವಾಗಿದೇವಸ್ಥಾನದಲ್ಲಿ ಸರ್ಪಸಂಸ್ಥಾರ ಮತ್ತು ಆಕ್ಷೇಷ ಬಲ ಒಳಗೊಂಡಂತೆ ಇತರ ಸೇವೆಗಳು ಪ್ರಾರಂಭಗೊಳ್ಲಲಿವೆ ಸೇವಾರ್ಥಿಗಳಿಗೆ ಮಾತ್ರ ಭೋಜನ ಪ್ರಸಾದ ವಿತರಣೆಯಾಗಲಿದೆ

ದಸರಾ ಆನೆಗಳ ತಾಲೀಮು ಸಹ ಅರಮನೆ ಆವರಣದಲ್ಲಿಯೇ ನಡೆಯಲಿದೆ

ಮೈಸೂರಿನ ಚಾಮರಾಜ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿ ಮೈಸೂರು ದಸರಾ ಮಹೋತ್ಸವವನ್ನು ವೈಭವದಿಂದ ಆಚರಿಸಬೇಕು ನಾಡಹಬ್ಬ ದಸರಾ ಜನರ ದಸರಾ ಆಗಬೇಕು ಮೈಸೂರು ಅರಮನೆಗೆ ಮಾತ್ರ ದಸರಾ ಮಹೋತ್ತವವನ್ನು ಸೀಮಿತಗೊಳಿಸಬಾರದು ಎಂದು ಒತ್ತಾಯಿಸಿದರು

ರೈತ ಸಮುದಾಯ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ

ಜಿಲ್ಲೆಯ ರೈತರು ಇದರ ಸದುಪಯೋಗ ಪಡೆಯ ಬೇಕು ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಎಸ್ ವಿಕಾಸ ಕಿಶೋರ್ ತಿಳಿಸಿದ್ದಾರೆ ಆಕಾಶವಾಣಿಗೆ ಈ ಮಾಹಿತಿ ನೀಡಿದ ಅವರು ವಿಸ್ತರಣೆಯಾಗಿರುವ ಅವಧಿಯಲ್ಲಿ ರೈತರು ಸೂಕ್ತ ರೀತಿಯಲ್ಲಿ ಸಮೀಕ್ಷೆ ಮಾಡಿ ಅಮ್ನೋಡ್ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆಯಾದ್ಲಂತ ಧಾರಾಕಾರ ಮಳೆಯಾಗುತ್ತಿದೆ ತಲಕಾವೇರಿ ಭಾಗಮಂಡಲ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಎಡಬಿಡದೆ ಮಳೆ ಬೀಳುತ್ತಿದೆ ಕಳೆದ ತಿಂಗಳು ಸುರಿದ ಮಹಾಮಳೆಯಿಂದ ಸಾಕಷ್ಟು ಹಾನಿ ಸಂಭವಿಸಿದ್ದ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆ ಶ್ರಮಾಣ ಹೆಚ್ಚಾಗಿರುವುದು ಜನರನ್ನು ಚಿಂತೆಗೀಡು ಮಾಡಿದೆ

ರಾಜ್ಲದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮುಂಗಾರು ಚುರುಕುಗೊಂಡಿದೆ

ಬೆಂಗಳೂರು ಪಾಗೂ ಸುತ್ತಮುತ್ತ ಸಾಮಾನ್ಸವಾಗಿ ಮೋಡಕವಿದ ವಾತಾವರಣವಿದ್ದು ಕೆಲವೊಮ್ನೆ ಮಳೆ ನಿರೀಕ್ಷಿತ